ಗುಜರಾತ್ನ ಜುನಾಗಡ್ನಲ್ಲಿ ನಿನ್ನೆ ಸಾರ್ವಜನಿಕ ಸಭೆಯನ್ನುದ್ಲೇತಿಸಿ ಮಾತನಾಡಿದ ಅವರು ಈ ಯೋಜನೆಯಡಿ ಬಡವರು ಕಡಿಮೆ ವೆಚ್ಲದಲ್ಲಿ ಗುಣಮಟ್ಲದ ಆರೋಗ್ಯ ಸೇವೆಯನ್ನು ಪಡೆಯಲಿದ್ದಾರೆ ಎಂದರು ಆರೋಗ್ಯ ಕ್ಷೇತ್ರದಲ್ಲಿ ಜಾಗತಿಕವಾಗಿ ಬದಲಾಗುತ್ತಿರುವ ತಂತ್ರಜ್ಞಾನಕ್ಕೆ ಅನುಗುಣವಾಗಿ ಸ್ಪಂದಿಸುವ ಉತ್ತಮ ವೈದ್ಯರು ಮತ್ತು ಪ್ವಾರಾಮೆಡಿಕಲ್ ಸಿಬ್ಲಂದಿಗಳ ಅಗತ್ವವಿದೆ ಭಾರತದಲ್ಲಿ ವೈದ್ಯಕೀಯ ಉಪಕರಣಗಳನ್ನು ತಯಾರಿಸಲು ನಮ್ಮ ಸರ್ಕಾರ ಉತ್ತೇಜನ ನೀಡುತ್ತಿದೆ ಎಂದು ಹೇಳಿದರು

ಉಳಿದವುಗಳನ್ನು ನವೆಂಬರ್ ವೇಳೆಗೆ ಪಡೆಯಲಾಗುವುದು ಎಂದರು

ಕಳೆದ ಫೆಬ್ರವರಿಯಿಂದಲೇ ಈ ಕಾರ್ಯ ಆರಂಭವಾಗಿದೆ ಎಂದರು ಮಧ್ಯಪ್ರದೇತ ರಾಜ್ಹಾನ ಛಧ್ತೀಸ್ಫಡ ಮತ್ತು ಮಿಜೋರಾಂ ರಾಜ್ಯಗಳ ವಿಧಾನಸಭೆಗಳಿಗೂ ಲೋಕಸಭಾ ಚುನಾವಣೆ ಜೊತೆಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಆಯುಕ್ತರು ತಿಳಿಸಿದರು ಲೋಕಸಭಾ ಚುನಾವಣೆ ಜೊತೆಗೆ ರಾಜ್ಯ ವಿಧಾಸಭೆಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಸುವ ಸಾಧ್ಯತೆ ಸದ್ಯಕ್ಕಿಲ್ಲ ಎಂದು ಮುಖ್ಯ ಚುನಾವಣಾ ಆಯುಕ್ತ ಓ

ಏಕಕಾಲದಲ್ಲಿ ಚುನಾವಣೆ ನಡೆಸಲು ಅಗತ್ಯ ಸಾಂವಿಧಾನಿಕ ತಿದ್ದುಪಡಿ ಹಾಗೂ ಕಾನೂನು ಮತ್ತು ನಿಯಮಾವಳಿ ರಚಿಸಬೇಕಿದೆ ಇದಕ್ಕೆ ಕನಿಷ್ಠ ಒಂದು ವರ್ಷ ಕಾಲಾವಕಾತ ಅಗತ್ಯವಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ